ರ್ನೆಲುಗಳ ಸಂಚಾರ ರೈಲ್ವೆ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ

ನಿಲ್ದಾಣಗಳಲ್ಲಿ ಪ್ರಯಾಣಿಕರ ತಪಾಸಣೆಗೆ ಸಜ್ಜು

ಬಾಂಧವರಿಗೆ ಶುಭಾಶಯ ಕೋರಿಕೆ

ದೇಶದ ಆಯಾ ರಾಜ್ಲಗಳ ಅನುಮತಿ ಮೇರೆಗೆ ಸಮ್ನಿ ನೀಡುವ ರಾಜ್ಲಗಳ ಒಳಗಡೆಯೂ ರೈಲು ಸಂಚಾರ ಆರಂಭಿಸಲು ನಿರ್ಧರಿಸಲಾಗಿದ್ದು ಈ ಹಿನ್ನಲೆಯಲ್ಲಿ ಇಲಾಖೆಯಿಂದ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಬೆಂಗಳೂರು ಬೆಳಗಾವಿ ಹಾಗೂ ಬೆಂಗಳೂರು ಮೈಸೂರು ಮಧ್ಯ ರೈಲು ಸಂಚಾರ ಆರಂಭಿಸಲಾಗಿದ್ದು

ರೈಲು ಸಂಚಾರ ಸಾರ್ವಜನಿಕರ ಗಮನಕ್ಕೆ ಬಂದಂತೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಲಿದೆ ಎಂದು ಸಚಿವ ಸುರೇಶ ಅಂಗಡಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಕೊವಿಡ್ ನಿಯಂತ್ರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಅವಿರತ ಕಾಳಜಿ ವಹಿಸಿದ್ದಾರೆ ಸಾರ್ವಜನಿಕರು ತಮ್ನ ಆರೋಗ್ಲದತ್ತ ಗಮನಹರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೊರೊನಾ ಮುಕ್ತಗೊಳಿಸಲು ಸಹಕಾರ ನೀಡಬೇಕೆಂದು ಸಚಿವರು ಮನವಿ ಮಾಡಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ ವಿವಿಧ ಭಾಗಗಳಲ್ಲಿ ಸಿಲುಕಿರುವ ವಲಸೆ ಕಾರ್ಮಿಕರು ಯಾತ್ರಾರ್ಥಿಗಳು ಪ್ರವಾಸಿಗರು ವಿದ್ಯಾರ್ಥಿಗಳು ಮತ್ತು ಇನ್ನಿತರರ ಅನುಕೂಲಕ್ಷಾಗಿ ತ್ರಮಿಕ ರೈಲುಗಳ ಸಂಚಾರ ಆರಂಭಿಸಲಾಗಿದೆ ಭಾರತೀಯ ರೈಲ್ವೆ ಮಂಡಳಿ ಅಧ್ಯಕ್ಷ ವಿ

ಯಾದವ್ ತಿಳಿಸಿದರು

ಆಯಾ ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯತೆ ಸಾಧಿಸಿ ಈ ವ್ಯವಸ್ಥೆ ಮಾಡಲಾಗಿದೆ ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರಗಳು ಶ್ರಮಿಕ ರ್ನೆಲುಗಳ ಸುಗಮ ಸಂಚಾರಕ್ನಾಗಿ ಹಿರಿಯ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಿವೆ

ಆಕಾಶವಾಣಿಗೆ ವಿಶೇಷ ಸಂದರ್ಶನ ನೀಡಿರುವ ಭಾರತೀಯ ವಿಮಾನಯಾನ ಪ್ರಾಧಿಕಾರದ ಅಧ್ಯಕ್ಷ ಅರವಿಂದ್ ಸಿಂಗ್ ದೇಶದಲ್ಲಿ ಮತ್ತ ವಿಮಾನಗಳ ಹಾರಾಟಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ

ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಎಲ್ಲೆಡೆ ಸ್ಥಾನಿಟೈಸ್ ವ್ಯವಸ್ಥೆ ಪ್ರಯಾಣಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಸೇರಿದಂತೆ ಪಲವಾರು ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಿಮಾನ ನಿಲ್ದಾಣಗಳಲ್ಲಿ ಕೈಗೊಳ್ಳಲಾಗಿದೆ ಎಂದು ಅರವಿಂದ್ ಸಿಂಗ್ ತಿಳಿಸಿದ್ದಾರೆ ಬೆಂಗಳೂರು ಅಂತಾರಾಷ್ವೀಯ ವಿಮಾನ ನಿಲ್ದಾಣಕ್ಕೆ ವಿವಿಧ ರಾಜ್ಯಗಳಿಂದ ವಿಮಾನ ಸೇವೆ ಆರಂಭವಾಗಲಿದ್ದು ಬೆಂಗಳೂರಿಗೆ ಬರುವ ಪ್ರಯಾಣಿಕರನ್ನು ಕ್ವಾರಂಟೈನ್ನಲ್ಲಿ ಇಡಲಾಗುವುದು ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ ವಿದೇಶಗಳಿಂದ ಆಗಮಿಸುವ ಪ್ರಯಾಣಿಕರಿಗಾಗಿ ಆರೋಗ್ಯ ಸಚವಾಲಯ ಮಾರ್ಗಸೂಚಗಳನ್ನು ಜಾರಿಮಾಡಿದೆ

ಪ್ರಯಾಣಿಕರೆಲ್ಲರೂ ತಮ್ನ ಮೊಬ್ಲೆಲ್ಗಳಲ್ಲಿ ಆರೋಗ್ನ ಸೇತು ಆಪ್ ಡೌನ್ಲೋಡ್ ಮಾಡಿಕೊಳ್ಳಲೇಬೇಕೆಂದು ಸಲಹೆ ಮಾಡಲಾಗುತ್ತದೆ ವಿಮಾನ ಅಥವಾ ನೌಕೆ ಹತ್ತುವ ಮೊದಲು ಥರ್ಮಲ್ ಸ್ತೀನಿಂಗ್ ನಂತರ ಯಾವುದೇ ರೋಗ ಲಕ್ಷಣಗಳಲ್ಲದವರಿಗೆ ಮಾತ್ರ ಪ್ರಯಾಣಕ್ಕೆ ಅನುಮತಿ ನೀಡಲಾಗುತ್ತದೆ ಗಡಿ ಪ್ರದೇಶಗಳ ಮೂಲಕ ತೆಗಮಿಸುವ ಪ್ರಯಾಣಿಕರಿಗೂ ಕೂಡಾ ಇದೇ ನಿಯಮಗಳು ಅನ್ವಯವಾಗುತ್ತವೆ ಮತ್ತು ರೋಗಲಕ್ಷಣಗಳಿಲ್ಲದ ವ್ಹಿತಿಗಳಿಗೆ ಮಾತ್ರಾ ಗಡಿ ದಾಟಿ ಭಾರತದೊಳಗೆ ಬರುವುದಕ್ಕೆ ಅನುಮತಿಸಲಾಗುತ್ತದೆ

ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ನಿರ್ದೇಶನದ ಅಡಿಯಲ್ಲಿ

ಈ ರಾಯಪುರದ್ ಏಮ್ಸ್ ಈ ಕ್ಷಿನಿಕಲ್ ಪ್ರಯೋಗದ ಒಂದು ಭಾಗವಾಗಲಿದೆ ಎಂದು ನಮ್ನ ಪ್ರತಿನಿಧಿ ವರದಿ ಮಾಡಿದ್ದಾರೆ

ನಿತಿನ್ ಎಂ ನಗರ್ಕರ್ ಹೇಳಿದ್ದಾರೆ ಪ್ರಾಥಮಿಕ ಸಂಶೋಧನೆಗಳಲ್ಲಿ ಈ ರೋಗದ ಚಿಕಿತ್ಸೆಗೆ ಪ್ಲಾಸ್ಡಾ ಥೆರಪ ಅತ್ಯಂತ ಸೂಕ್ತ ಎಂದು ಕಂಡುಬಂದಿತ್ತು

ವಿವಿಧ ವೈದ್ಯಕೀಯ ಸಂಸ್ಥೆಗಳಿಂದ ದತ್ತಾಂಶ ಸಂಗ್ರಹಿಸಿದ ನಂತರ ಈ ಕ್ಷಿನಿಕಲ್ ಪ್ರಯೋಗಗಳ ಫಲಿತಾಂಶ ಮತ್ತು ಸಾಮರ್ಥ್ಯವನ್ನು ಐಸಿಎಂಆರ್ ಮೌಲ್ಲಮಾಪನ ಮಾಡಲಿದೆ ಆರ್ಥಿಕ ಚಟುವಟಿಕೆಗಳ ಮನಶ್ಲೇತನಕ್ಕೆ ಅನುಕೂಲವಾಗುವಂತೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕೆಲವು ಕೈಗಾರಿಕಾ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ವಿನಾಯಿತಿ ನೀಡಿದೆ

ದೇಶಾದ್ಯಂತ ಕೊರೊನಾ ವೈರಾಣು ಸೋಂಕು ಪಸರಿಸಿರುವ ಹಿನ್ನೆಲೆಯಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ನಿರ್ಬಂಧ ವಿಧಿಸಲಾಗಿದೆ ಮುಸ್ಲಿಂ ಬಾಂಧವರು ತಮ್ಮ ತಮ್ಮ ನಿವಾಸದಲ್ಲಿ ಪಾರ್ಥನೆ ಸಲ್ಲಿಸಬೇಕು ಎಂದು ಮನವಿ ಮಾಡಲಾಗಿದೆ ಈದ್ ಉಲ್ ಫಿತರ್ ಹಬ್ಲದ ಅಂಗವಾಗಿ ದೇಶದ ಗಣ್ಣರು ಮುಸ್ಲಿಂ ಬಾಂಧವರಿಗೆ ಶುಭ ಹಾರ್ಲೆಸಿದ್ದಾರೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಉಪರಾಷ್ಲಪತಿ ಎಂ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಇತರ ರಾಜಕೀಯ ಪಕ್ಷಗಳ ನಾಯಕರು ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ ಕೇರಳದಲ್ಲಿಯೂ ಇಂದು ಮುಷ್ಲಿಂ ಬಾಂಧವರು ಈದ್ ಉಲ್ ಪಿತರ್ ಹಬ್ಲವನ್ನು ಸಾಂಪ್ರದಾಯಿಕವಾಗಿ ಆಚರಿಸಿದರು ದೇಶಾದ್ಯಂತ ಕೊರೊನಾ ವ್ಲೆರಾಣು ಸೋಂಕು ಇರುವ ಹಿನ್ನೆಲೆಯಲ್ಲಿ ಸಮೂಹ ಪ್ರಾರ್ಥನೆ ನಿರ್ಬಂಧಿಸಲಾಗಿರುವುದರಿಂದ ಮುಸ್ಲಿಂ ಬಾಂಧವರು ಮನೆಗಳಲ್ಲೇ ಪ್ರಾರ್ಥನೆ ಸಲಿಸಿದರು ಕರ್ನಾಟಕದ ಕರಾವಳಿ ಜಲ್ಲೆಗಳಲ್ಲಿಯೂ ಸಹ ಈದ್ ಉಲ್ ಫಿತರ್ ಹಬ್ಲ ಆಚರಿಸಲಾಯಿತು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಹಾಸನ ಮತ್ತು ಚಿಕ್ಕಮಗಳೂರಿನಲ್ಲಿ ಮುಸ್ಲಿಂ ಬಾಂಧವರು ಲಾಕೆಡೌನ್ ಹಿನ್ನೆಲೆಯಲ್ಲಿ ಮಸೀದಿಗಳ ಬದಲಾಗಿ ಮನೆಗಳಲ್ಲೇ ಪ್ರಾರ್ಥನೆ ಸಲ್ಲಿಸಿದರು